ಕರ್ನಾಟಕ ವಿಧಾನಸಭಾ ಉಪಚುನಾವಣೆ ಬೆಂಗಳೂರಿನ ರಾಜರಾಜೇಶ್ವರಿನಗರ ಮತ್ತು ತುಮಕೂರಿನ ಶಿರಾ ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಜಯ ಭಾರತವನ್ನು ಶಿಕ್ಷಣದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಸರ್ಕಾರ ಬದ್ದ ಶಿಕ್ಷಣ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿತಾಂಕ್ ಕ್ರಿಕೆಟ್ ದುಬ್ಲೆನಲ್ಲಿ ನಡೆದ ಐಪಿಎಲ್ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಲದಲ್ಲಿ ಡೆಲ್ಲಿ ಕ್ನಾಪಿಟಲ್ಲ್ ತಂಡ ಮಣಿಸಿದ ಮುಂಬೈ ಇಂಡಿಯನ್ಗೆ ಪ್ರಶಸ್ತಿ ಐದನೇ ಬಾರಿಗೆ ಚಾಂಪಿಯನ್ ಪಟ್ಟ ದೇಶಾದ್ಯಂತ ಶೀವ್ರ ಕುತೂಪಲ ಕೆರಳಿಸಿದ್ದ ಬಿಹಾರ ವಿಧಾನಸಭೆ ಚುನಾವಣೆಯ ಫಲಿತಾಂತ ಹೊರಬಿದ್ದಿದ್ದು ಎನ್ಡಿಎಗೆ ಸ್ಪಷ್ಟ ಬಹುಮತ ಸಿಕ್ಕಿದೆ ಬಿಪಾರ ಚುನಾವಣೆ ಮತ ಎಣಿಕೆ ನಿನ್ನೆ ಬೆಳಗ್ಗೆಯಿಂದ ನಡೆದಿದ್ದು ರಾತ್ರಿ ವೇಳೆಗೆ ಸ್ವಪ್ಷ ಮಾಹಿತಿ ದೊರೆಯಿತು ಆರಂಭದಿಂದ ಮಹಾಘಟುಂಧನ್ ವಿರುದ್ದ ಎನ್ಡಿಎ ಮುನ್ನಡೆ ಸಾಧಿಸಿದ್ದರೂ ಸರಳ ಬಹುಮತದಿಂದ ಕುಸಿಯುತ್ತಿತ್ತು

ಇನ್ನು ಪಕ್ಷಗಳ ಪ್ರಕಿ ಆರ್ ಜೆಡಿ ಅಹೀ ದೊಡ್ಡ ಪಕ್ಷವಾಗಿ ಹೊರಹೊಮ್ನದೆ

ರಾಜ್ಯ ರಾಜಕೀಯದಲ್ಲಿ ಶೀವ್ ಕುತೂಪಲ ಕೆರಳಿಸಿದ್ದ ತುಮಕೂರು ಜಿಲ್ಲೆಯ ಶಿರಾ ಹಾಗೂ ಬೆಂಗಳೂರಿನ ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಎರಡೂ ಕಡೆ ಬಿಜೆಪಿ ಅಭ್ಯರ್ಥಿಗಳು ಜಯ ಸಾಧಿಸಿದ್ದಾರೆ

ಿರಾ ಎಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾ

ಕಾಂಗ್ರೆಸ್ನ ಟಿ

ಶಿರಾ ಕ್ಷೇತ್ರವನ್ನು ಪ್ರತಿನಿಧಿಸುತ್ತಿದ್ದ ಸತ್ಯನಾರಾಯಣ ಅವರ ನಿಧನದಿಂದ ಪಾಗೂ ರಾಜರಾಜೇತ್ತರಿನಗರದಲ್ಲಿ ಮುನಿರತ್ನ ಅವರು ಶಾಸಕ ಸ್ಟಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಉಪಚುನಾವಣೆ ನಡೆದಿತ್ತು

ಇದು ವಿಶ್ವದಲ್ಲೇ ಅತ್ತಧಿಕ ಎಂದು ಕೇಂದ್ರ ಆರೋಗ್ನ ಕಾರ್ಯದರ್ಶಿ ರಾಜೇತ್ ಭೂಷಣ್ ಹೇಳಿದ್ದಾರೆ

ದೇಶೀಯ ಪಾಗೂ ವಿದೇಶಿ ತಯಾರಕರು ಸೇರಿದಂತೆ ಎಲ್ಲಾ ಲಸಿಕಾ ತಯಾರಕರೊಂದಿಗೆ ರಾಷ್ಟ ತಜ್ಞರ ತಂಡ ಮಾತುಕತೆ ನಡೆಸಿದೆ ಎಂದು ಸಪ ಭೂಷಣ್ ಪ್ರಕ್ನೆಯೊಂದಕ್ಕೆ ಉತ್ತರಿಸಿದರು ಭಾರತವನ್ನು ಶಿಕ್ಷಣದ ಜಾಗತಿಕ ಕೇಂದ್ರವನ್ನಾಗಿ ಮಾಡಲು ಸರ್ಕಾರ ಬಧವಾಗಿದೆ ಎಂದು ಶಿಕ್ಷಣ ಖಾತೆ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಹೇಳಿದ್ದಾರೆ ಬಾಂಬೆ ಐಐಟಿಯ ರಾಷ್ಷೀಯ ಶಿಕ್ಷಣ ದಿನಾಚರಣೆ ಕಾರ್ಯಕ್ರಮವನ್ನು ವರ್ಜುವಲ್ ಮೂಲಕ ಉದ್ಘಾಟಿಸಿ ಸಚವರು ಮಾತನಾಡಿದರು ಉತ್ತಮ ಗುಣಮಟ್ಲದ ಶಿಕ್ಷಣವನ್ನು ಖಾತರಿ ಪಡಿಸಿಕೊಳ್ಳಲು ಸಪಕಾರ ಸಮನ್ನಯತೆ ಮತ್ತು ಒಪ್ಪಂದದೊಂದಿಗೆ ವಿಶ್ಲದ ಪ್ರಮುಖ ವಿಕ್ಷವಿದ್ನಾಲಯಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾ ಮುಂದೆ ಸಾಗಬೇಕಾದ ಅಗತ್ಯವಿದೆ ಎಂದು ರಮೇಶ್ ಮೋಖ್ರಿಯಾಲ್ ಹೇಳಿದರು

ಐಐಟ ಬಾಂಬೆ ಒಂದು ಪ್ರಮುಖ ಜಾಗತಿಕ ತಾಂತ್ರಿಕ ಶಿಕ್ಷಣ ಸಂಸ್ಲೆಯಾಗಿದೆ ಎಂದು ಸಚಿವ ರಮೇಶ್ ಪೋಖ್ರಿಯಾಲ್ ನುಡಿದರು

ಪ್ರಸ್ತುತದ ಜಾಗತಿಕ ವಾಸ್ತವಾಂಶಗಳನ್ನು ಪ್ರತಿಫಲಿಸುವ ಸುಧಾರಿತ ಬಹುಪಕ್ಷೀಯಶ್ವಕ್ಷೆ ಶಾಂಫೈ ಸಪಕಾರ ಸಂಘ ಎಸ್ಸಿಒದಿಂದ ಭಾರತ ಪೂರ್ಣ ಬೆಂಬಲ ಬಯಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಕೊರೊನಾ ವೈರಾಣು ಸಾಂಕಾಮಿಕದ ವಿರುದ್ಧ ಹೋರಾಡುತ್ತಿರುವ ಜಗತ್ತು ವಿಶ್ವಸಂಸ್ಥೆಯ ವ್ಯವಸ್ಥೆಯಲ್ಲಿ ಬದಲಾವಣೆ ಬಯಸಿದೆ ಎಂದರು

ಎಸ್ಸಿಒ ಮೂಲ ಉದ್ದೇಶಗಳಿಗೆ ಧಕ್ಷೆ ತರಲು ವಿಪಕ್ಷೀಯ ವಿಚಾರಗಳನ್ನು ಇದರಡಿ ತರಲು ಅನಗತ್ನ ಪ್ರಯತ್ನಗಳು ನಡೆಯುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಎಸ್ಸಿಒ ತತ್ವಗಳ ಆಶಯಗಳಿಗೆ ತಕ್ಕಂತೆ ಭಾರತ ಕಾರ್ಯನಿರ್ವಹಿಸಲು ಬದ್ದವಾಗಿದೆ ಎಂದು ಮೋದಿ ತಿಳಿಸಿದರು

ಮುಂಬೈ ಇಂಡಿಯನ್ಸ್ ಪರ ನಾಯಕ ರೋಹಿತ್ ಕರ್ಮಾ ಸ್ನೋಟಕ ಬ್ಲಾಟಂಗ್ ಮಾಡಿ ರನ್ ಪೇರಿಸಿದ್ದಾರೆ

ಪಿಂಚಣಿದಾರರಿಗೆ ಡಿಜುಲ್ ಜೀವನ ಪ್ರಮಾಣ ಪತ್ರ ಡಿಜುಲ್ ಲೈಫ್ ಸರ್ಟಿಫೀಟ್ ಉತ್ತೇಜಸುವ ಮೂಲಕ ಆವರುಗಳನ್ನು ಸ್ಥಾವಲಂಬಿಗಳನ್ನಾಗಿ ಮಾಡುವ ನಿಟ್ಟನಲ್ಲಿ ಪಿಂಚಣಿದಾರರು ಮತ್ತು ಪಿಂಚಣಿದಾರರ ಕಲ್ಕಾಣ ಇಲಾಖೆ ಕೆಲಸ ಮಾಡುತ್ತಿದೆ ಎಂದು ಸಿಬ್ಬಂದಿ ಸಾರ್ವಜನಿಕ ದೂರುಗಳು ಮತ್ತು ಪಿಂಚಣಿ ಖಾತೆ ಸಹಾಯಕ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ

ಜಿತೇಂದ್ರ ಸಿಂಗ್ ಹೇಳಿದ್ದಾರೆ